ವಿಧಾನಸೌಧದಲ್ಲಿ ನಿನ್ನೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕುಡಿಯುವ ನೀರಿನ ಪೂರೈಕೆಗೆ ಟ್ಗಾಂಕರ್ಗಳು ಅಗತ್ತವಿದ್ದಲ್ಲಿ ಜೆಲ್ಲಾಧಿಕಾರಿ ಬದಲು ತಹಸೀಲ್ದಾರರೇ ನಿರ್ಣಯ ತೆಗೆದುಕೊಳ್ಳುವ ಸ್ವೀಕೃತಿಯನ್ನು ನೀಡಲಾಯಿತು

ಕೂಲಿ ಮಾಡಿದವರಿಗೆ ಸಾಲದ ರೂಪದಲ್ಲಿ ನೀಡಿದೆ ಎಂದು ಸಚಿವ ಕೃಷ್ಣಬೈರೇಗೌಡ ಹೇಳರುವುದಾಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಕುಂದಗೋಳ ವಿಧಾನಸಭಾ ಉಪಚುನಾವಣೆಗೆ ಭಾರತ ಚುನಾವಣಾ ಆಯೋಗದ ವೀಕ್ಷಕರಾಗಿ ಆಗಮಿಸಿರುವ ಹಿರಿಯ ಐಎಎಸ್ ಅಧಿಕಾರಿ ಎಚ್ ಅರುಣಕುಮಾರ್ ನಿನ್ನೆ ಕ್ಷೇತ್ರದ ಬರದ್ವಾಡ ಯರೇಬೂದಿಹಾಳ ಹಾಗೂ ಕೂಬಿಹಾಳ ಗ್ರಾಮಗಳಿಗೆ ಭೇಟಿ ನೀಡಿ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಮತಗಟ್ಟೆಗಳ ಮಾಹಿತಿ ಪಡೆದರು ಮತದಾನದ ವೇಳೆ ಯಾವುದೇ ಅಹಿತಕರ ಫಟನೆಗಳಿಗೆ ಆಸ್ವದ ನೀಡಬಾರದು ಅಗತ್ತವಿದ್ದಲ್ಲಿ ಹೆಚ್ಚನ ರಕ್ಷಣಾ ಸಿಬ್ಬಂದಿ ನಿಯೋಜಿಸಲಾಗುವುದು ಮುಕ್ತ ನ್ಯಾಯಸಮ್ಮತ ಹಾಗೂ ಪಾರದರ್ಶಕ ಚುನಾವಣೆ ನಡೆಯಲು ಎಲ್ಲಾ ತ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗೆ ಸೂಚಿಸಿದರು ನಂತರ ಕುಂದಗೋಳ ತಹಃಲ್ದಾರ ಕಾರ್ಯಾಲಯದಲ್ಲಿ ನಡೆದ ವಿದ್ಯುನ್ಮಾನ ಮತಯಂತ್ರಗಳ ಸ್ಥಳಕ್ಕೆ ಅಭ್ಯರ್ಥಿಗಳ ಹೆಸರು ಭಾವಚಿತ್ರ ಲಾಂಛನಗಳನ್ನು ಅಳವಡಿಸುವ ಕಾರ್ಯ ವೀಕ್ಷಿಸಿದರು ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಸುಭದ್ರವಾಗಿದ್ದು ಎಚ್

ರೇವಣ್ಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಬೇಕು ಎನ್ನುವ ಬಗ್ಗೆ ಕಾಂಗ್ರೆಸ್ ನ ಶಾಸಕರು ಹಾಗೂ ಸಚಿವರಿಂದ ಕೇಳಿ ಬರುತ್ತಿರುವ ಹೇಳಿಕೆಗಳಿಗೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೆಗೌಡ ರಾಜ್ಯಾಧ್ವಕ್ಷ ಎಚ್ ವಿಶ್ವನಾಥ್ ಹಾಗೂ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರೊಂದಿಗೆ ಈ ಸಂಬಂಧ ಚರ್ಚೆ ನಡೆಸಲಿದ್ದಾರೆ ಹೀಗಾಗಿ ಈ ವಿಷಯದ ಬಗ್ಗೆ ಚರ್ಚೆ ಅನಗತ್ತ ಎಂದರು ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾದ ಬಳಿಕ ರಾಜ್ಯದ ಕಾಂಗ್ರೆಸ್ ಜೆಡಿಎಸ್ ಸಮಿಶ್ರ ಸರ್ಕಾರ ಪತನವಾಗಲಿದೆ ಎಂದು ಬಿಜೆಪಿ ಮುಖಂಡ ಜಗದೀಶ ಶೆಟ್ಟರ್ ಹೇಳದ್ದಾರೆ ಹುಬ್ದಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಫಲಿತಾಂಶ ಪ್ರಕಟವಾದ ಬೆನ್ನಲ್ಲೇ ಜೆಡಿಎಸ್ಗೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯಲಿದೆ ಇದರಿಂದ ಸಹಜವಾಗಿಯೇ ಸಮಿತ್ರ ಸರ್ಕಾರ ಪತನವಾಗುವುದು ನೂರಕ್ಷೆ ನೂರರಷ್ಟು ಖಟಿತ ಎಂದು ವಿಶ್ವಾಸವ್ಯಕ್ತಪಡಿಸಿದರು ರಾಜ್ಯದಲ್ಲಿ ತೀವ್ರ ಬರಗಾಲ ತಾಂಡವವಾಡುತ್ತಿದೆ ಕುಡಿಯುವ ನೀರಿಗೆ ಹಾಹಾಕಾರ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗಿದ್ದರೂ ಇವುಗಳ ಬಗ್ಗೆ ಗಮನ ಹರಿಸದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪುತ್ರನ ಗೆಲುವಿಗಾಗಿ ಚುನಾವಣೆ ಮುಗಿದ ನಂತರವೂ ದೇವಸ್ಥಾನಗಳಿಗೆ ಭೇಟ ನೀಡುವ ಪರಿಪಾಕ ಮುಂದುವರಿಸಿದ್ದಾರೆ ಇದರಿಂದ ಮತ ಯಂತ್ರದಲ್ಲಿ ಭದ್ರವಾಗಿದ್ದ ಫಲಿತಾಂತ ಬದಲಾಗದು ಎಂದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಇದೀಗ ಸುಪ್ರೀಂಕೋರ್ಟನಲ್ಲಿ ಅವರು ಬಹಿರಂಗ ಕ್ವಮೆ ಯಾಚಿಸಿದ್ದಾರೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ವಿವಿಧ ರ್ನಾಲಿ ಹಾಗೂ ರೋಡ ಶೋ ನಡೆಸಿ ಮತಯಾಟಿಸಿದರು ಇಂದು ಸಂಜೆ ಚುನಾವಣೆ ಬಹಿರಂಗ ಪ್ರಚಾರಕ್ಷೆ ತೆರೆ ಬೀಳಲಿದೆ

ಭಾರತೀಯ ರಿಸರ್ವ ಬ್ಯಾಂಕ್ ಆರ್

ಸರ್ಕಾರಗಳು ಖರ್ಚು ನಿರ್ವಹಣೆ ಜೊತೆಗೆ ಆದಾಯದ ಹೊಸ ಮೂಲಗಳನ್ನು ಶೋಧಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು ಎಂದರು ಕೊಡಗು ಜಿಲ್ಲೆಯಲ್ಲಿ ಕೃಷಿ ಜಮೀನನ್ನು ಕೃಷಿಯೇತರ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡುವ ಪ್ರಕ್ರಿಯೆಯನ್ನು ಕಳೆದ ವರ್ಷ ಜಿಲ್ಲೆಯಲ್ಲಿ ಸುರಿದ ಭಾರಿ ಮಳೆಯಿಂದ ಆದ ಪ್ರವಾಹ ಹಾಗೂ ಪ್ರಕೃತಿ ವಿಕೋಪದಿಂದ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು

ದೇಶಪಾಂಡೆ ತಿಳಿಸಿದ್ದಾರೆ ಈ ಆದೇಶ ನೀಡುವ ಸಂದರ್ಭದಲ್ಲಿ ಮಾನವ ನಿರ್ಮಿತ ಕಟ್ಟಡಗಳಿಗೆ ಮುಂದೆ ಒದಗಬಹುದಾದ ಸಂಭಾವ್ವ ಹಾನಿಯನ್ನು ತಡೆಗಟ್ಟುವ ಉದ್ದೇಶದಿಂದ ಕೆಲವೊಂದು ಪರತ್ತುಗಳನ್ನು ವಿಧಿಸಲಾಗಿದೆ ವಿಜಯಪುರ ನಗರ ಹಾಗೂ ಜಿಲ್ಲೆಯ ಐತಿಹಾಸಿಕ ಬಾವಿಗಳ ಪುನಸ್ನೇತನ ಕಾರ್ಯ ತ್ವರಿತ ಗತಿಯಲ್ಲಿ ಪೂರ್ಣಗೊಳಿಸಿ ಬರುವ ಮಳೆಗಾಲದಲ್ಲಿ ಈ ಬಾವಿಗಳಲ್ಲಿ ಅಂತರ್ಜಲ ಮರುಪೂರಣಗೊಂಡು ಜನತೆಗೆ ಉಪಯೋಗಿಸಲು ಅನುಕೂಲವಾಗಬೇಕು ಎಂದು ಗ್ಲಹ ಖಾತೆ ಸಚಿವ ಎಂ

ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಮಾರ್ಗಸೂಚಿಗಳ ಅನ್ನಯ ಧಾರವಾಡ ಗದಗ್ ಬೆಳಗಾವಿ ವಿಜಯಪುರ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಚಿತ್ರದುರ್ಗ ಕೊಪ್ಪಳ ಬಳ್ದಾರಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ರೈತರಿಂದ ಕಡಲೆ ಕಾಳು ಖರೀದಿಸಲು ಆದೇಶಿಸಿದೆ

ರಾಜ್ಣ ಸರ್ಕಾರ ಕನಿಷ್ಣ ವೇತನ ಮಂಡಳಿಯ ಸಲಹೆಯಂತೆ ಅಸಂಘಟತ ಕಾರ್ಮಿಕರಿಗೆ ಪರಿಷ್ಠರಿಸಿದ ವೇತನವನ್ನು ನೀಡುವಂತೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಇದರ ವಿರುದ್ದ ಹಲವಾರು ಉದ್ದಮಿಗಳ ಸಂಘಗಳು ರಾಜ್ಯ ಉಚ್ಚ ನ್ಕಾಯಾಲಯದಲ್ಲಿ ದಾವೆ ಹೂಡಿದ್ದರು

ಆದ್ಯಗುರು ಶ್ರೀ ಶಂಕರಾಚಾರ್ಯರ ಜಯಂತಿಯನ್ನು ನಿನ್ನೆ ಗದಗ ಹುಬ್ಬಳ್ಳಿ ಧಾರವಾಡ ವಿಜಯಪುರ ರಾಯಚೂರು ಮಂಡ್ಯ ಹಾಗೂ ಮಂಗಳೂರು ಜೆಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಆಚರಿಸಲಾಯಿತು

ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು